ನಾಳೆ ಅವರು ತುಮಕೂರಿನ ಸಿದ್ಗಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ

ಈ ಬಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಸಿದ್ದಗಂಗಾ ಮಠದ ಸಿದ್ದಲಿಂಗೇಶ್ವರ ಸ್ವಾಮೀಜಿ ಪ್ರಧಾನಮಂತ್ರಿಯವರು ಎರಡನೇ ಬಾರಿ ಸಿದ್ದಗಂಗಾ ಮಠಕ್ಕೆ ಆಗಮಿಸುತ್ತಿರುವುದು ಅತ್ಯಂತ ಸಂತಸದ ಸಂಗತಿ ಎಂದರು

ಸಮಾವೇಶದಲ್ಲಿ ಒಂದೂವರೆ ಲಕ್ಷ ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ

ರಾಕೇಶ್ ಕುಮಾರ್ ತಿಳಿಸಿದ್ದಾರೆ

ಆರ್ ಡಿ

ಸಮಾವೇಶದ ಅಂಗವಾಗಿ ಮಹಿಳಾ ವಿಜ್ಞಾನ ಕಾಂಗ್ರೆಸ್ ರೈತ ವಿಜ್ಞಾನ ಕಾಂಗ್ರೆಸ್ ಹಾಗೂ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ಗಳೂ ನಡೆಯಲಿದ್ದು ಪ್ನೆಡ್ ಆಫ್ ಇಂಡಿಯಾ ವಸ್ತು ಪ್ರದರ್ಶನವೂ ಏರ್ಪಾಡಾಗಿದೆ

ಸಿವನ್ ಇಂದು ತಿಳಿಸಿದ್ದಾರೆ

ಈ ಯೋಜನೆಗೆ ಭಾರತ ಸರ್ಕಾರ ಅನುಮೋದನೆ ನೀಡಿದ್ದು ಸಿದ್ದತೆ ಪ್ರಗತಿಯಲ್ಲಿದೆ

ಅದರ ಆಧಾರದ ಮೇಲೆ ಮುಂದಿನ ಯೋಜನೆ ಸುಗಮವಾಗಿ ನಡೆಯುವ ವಿಶ್ವಾಸವಿದೆ ಹಿಂದಿನ ಯೋಜನೆಯಂತೆ ಲ್ಯಾಂಡರ್ ರೋವರ್ ಮಾದರಿಯನ್ನೇ ಮೂರನೆಯ ಯೋಜನೆಗೂ ಅನುಸರಿಸಲಾಗುವುದು ಎಂದು ತಿಳಿಸಿದರು ದೇಶದ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಗೆ ಭಾರತೀಯ ವಾಯುಪಡೆಯ ನಾಲ್ವರು ಪೈಲಟ್ಗಳನ್ನು ಅಂತರಿಕ್ಷ ಯಾನಿಗಳನ್ನು ಆಯ್ಕೆ ಮಾದಲಾಗಿದೆ ಅವರಿಗೆ ಈ ತಿಂಗಳ ಮೂರನೆಯ ವಾರದಿಂದ ತರಬೇತಿ ಆರಂಭವಾಗಲಿದೆ ಈ ಯೋಜನೆಯ ಪ್ರಗತಿ ಪರಾಮರ್ಶೆಗಾಗಿ ರಾಷ್ಟೀಯ ಸಮಿತಿಯನ್ನು ರಚಿಸಲಾಗಿದೆ ಎಂದರು

ಮುಂದಿನ ಏಳು ವರ್ಷಗಳ ಕಾಲ ಅದು ವೈಜ್ಞಾನಿಕ ಮಾಹಿತಿ ಸಂಗ್ರಹಿಸಲಿದೆ ಎಂದು ಕೆ ಸಿವನ್ ಮಾಹಿತಿ ನೀಡಿದರು ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ಮಲ್ಲಾರಿ ಗೌಡ ಪಾಟೀಲ್ ನಿಧನ ಹೊಂದಿದ್ಲಾರೆ

ವಯೋ ಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ ಅವರು ಕಳೆದ ರಾತ್ರಿ ಮೃತಪಟಿದ್ದಾರೆ ಸಂಕೇಶ್ವರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಇವರು ಎಸ್ ಬಂಗಾರಪ್ಪ ಅವರ ಸಂಪುಟದಲ್ಲಿ ಭಾರಿ ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು